ಗುಜರಾತ್ನ ಪಝಿರಾ ಮತ್ತು ಕೇಂದ್ರಾಡಳಿತ ಪ್ರದೇಶ ದಾದರ್ ಮತ್ತು ನಗರ ಹವೆಲಿಯ ಸಿಲ್ವಾಸ್ಲಾಗೆ ಭೇಟಿ ನೀಡಲಿದ್ದಾರೆ ಮುಂಬೈನಲ್ಲಿ ಭಾರತೀಯ ಸಿನೆಮಾ ರಾಷ್ಟೀಯ ವಸ್ತು ಸಂಗ್ರಹಾಲಯದ ನೂತನ ಕಟ್ಟಡವನ್ನು ಉದ್ಘಾಟಿಸಲಿರುವ ಪ್ರಧಾನಿ ನಂತರ ಸಾರ್ವಜನಿಕರನ್ನುಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಭಾರತದ ಶ್ರೀಮಂತ ಸಿನೆಮಾ ಇತಿಹಾಸವನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಈ ಮ್ಯೂಸಿಯಂ ಅನ್ನು ಸ್ಲಾಪಿಸಲಾಗಿದೆ ಪಾಗೆಯೇ ಸಿನೆಮಾ ವಿಕಸನದ ಮೂಲಕ ಭಾರತದ ಸಾಮಾಜಿಕ ಸಾಂಸ್ತ್ರತಿಕ ಇತಿಪಾಸವನ್ನು ಪ್ರದರ್ಶಿಸಲಾಗುತ್ತದೆ

ಇದಲ್ಲದೆ ನವ್ದಾರಿಯಲ್ಲಿ ನಿರ್ಮಾಣವಾಗಲಿರುವ ನಿರಾಲಿ ಕ್ಲಾನ್ಸರ್ ಆಸ್ತ್ರೆಗೆ ಶಂಕು ಸ್ಲಾಪನೆ ನೆರವೇರಿಸಲಿದ್ದಾರೆ ಅತ್ಯಾಧುನಿಕ ನಿರಾಲಿ ಕ್ಯಾನ್ಸರ್ ಆಸ್ಪತ್ರೆಯು ನವ್ಲಾರಿಯಲ್ಲಿ ನಿರ್ಮಾಣಗೊಂಡ ಮೊತ್ತ ಮೊದಲ ಸಮಗ್ರ ಕ್ನಾನ್ಸರ್ ಆಸ್ತ್ರೆಯಾಗಿದೆ ಗುಜರಾತ್ನ ದಕ್ಷಿಣ ಭಾಗದ ಮತ್ತು ನೆರೆಯ ರಾಜ್ಯದ ಕ್ಲಾನ್ಸರ್ ರೋಗಿಗಳು ಇದರ ಅನುಕೂಲ ಪಡೆಯಬಹುದಾಗಿದೆ ಸಿಲ್ಲಾಸ್ತಾದ ಸಾಯ್ಲಿಯಲ್ಲಿ ಪ್ರಧಾನಿ ಅವರು ವೈದ್ಯಕೀಯ ಕಾಲೇಜೊಂದಕ್ಕೆ ಶಂಕು ಸ್ಟಾಪನೆ ನೆರವೇರಿಸಲಿದ್ಲಾರೆ ದಾದರ್ ಮತ್ತು ನಗರ ಹಾವೆಲಿ ಹಾಗೂ ಡಾಮನ್ ಮತ್ತು ಡಿಯು ಕೇಂದ್ರಡಾಳಿತ ಪ್ರದೇಶಗಳು ಮತ್ತು ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಇದು ನೆರವಾಗಲಿದೆ ಇದಲ್ಲದೆ ಡಾಮನ್ ಪಾಗೂ ದಾದರ್ ಮತ್ತು ನಗರ ಪಾವೆಲಿಯಲ್ಲಿ ವಿವಿಧ ಅಭಿವ್ದದ್ಲಿ ಕಾರ್ಯಕ್ರಮಗಳನ್ನು ನರೇಂದ್ರ ಮೋದಿ ಉದ್ವಾಟಿಸಲಿದ್ದಾರೆ ಇದರ ಜತೆಗೆ ಎಂ ಆರೋಗ್ಯ ಆ್ಲಪ್ ಗೂ ಚಾಲನೆ ನೀಡಲಿದ್ದಾರೆ

ಜೆಎಸ್ಟಿ ಸರಳೀಕರಣದಿಂದಾಗಿ ವ್ನಾಮಾರಿಕ ವೆಚ್ನ ಕಡಿತಗೊಂಡಿದ್ದು ಪರಿಣಾಮಕಾರಿ ಪ್ರಕ್ರಿಯೆಗೆ ಸಹಕಾರಿಯಾಗಿದೆ ಆನ್ಲೆನ್ ವ್ಚವಹಾರದಿಂದ ವಹಿವಾಟು ಇನ್ನಷ್ಟು ಸುಲಭವಾಗಿದೆ ಎಂದು ತಿಳಿಸಿದರು ಶ್ವಂಗಸಭೆಯಲ್ಲಿ ಹಾಜರಾಗಿದ್ದ ರಾಜಕೀಯ ಮುಖಂಡರು ವಿವಿಧ ದೇಶಗಳ ಗಣ್ಣರನ್ನು ಉದ್ಲೇತಿಸಿ ಮಾತನಾಡಿದ ಮೋದಿ ಸುಧಾರಣೆ ನಿರ್ವಹಣೆ ಬದಲಾವಣೆ ಪಾಗೂ ಮತ್ತೆ ನಿರ್ವಹಣೆಯ ಮಂತ್ರದ ಮೂಲಕ ಅತ್ಯುತ್ತಮ ಆಡಳಿತಕ್ಕೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಎಂದರು

ವಿಧಾನಸಭಾ ಚುನಾವಣೆ ನಡೆಸುವ ಸಂಬಂಧ ಚುನಾವಣಾ ಆಯೋಗದ ತಂಡ ಇಂದು ಜಮ್ಮ ಮತ್ತು ಕಾತ್ಮೀರಕ್ಕೆ ಭೇಟಿ ನೀಡಲಿದ್ದು ಅಲ್ಲಿನ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಪರಾಮರ್ತೆ ನಡೆಸಲಿದೆ ಈ ಕುರಿತು ಮಾಹಿತಿ ನೀಡಿದ ಮುಖ್ಯ ಚುನಾವಣಾ ಅಧಿಕಾರಿ ಶೈಲೇಂದ್ರ ಕುಮಾರ್ ಈ ತಿಂಗಳ ಭಾರವರೆಗೂ ಮತ್ತದಾರರ ಪಟ್ಟಿಯನ್ನು ಅಪ್ಡೆಟ್ ಮಾಡಬಹುದಾಗಿದೆ ಚುನಾವಣೆ ನಡೆಸುವ ಸಂಬಂಧ ಈಗಾಗಲೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ

ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವುದಾಗಿ ನಮ್ಮ ಬಾತ್ತಿದಾರರು ವರದಿ ಮಾಡಿದ್ದಾರೆ ಪ್ರಯಾಗ್ ರಾಜ್ನಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಕುಂಭ ಮೇಳದಲ್ಲಿ ಉತ್ತಮ ನೈರ್ಮಲ್ಯ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವೆ ಉಮಾ ಭಾರತಿ ಪರಾಮರ್ಶೆ ನಡೆಸಿದ್ದಾರೆ

ಪಾಗೆಯೇ ಸಾರ್ವಜನಿಕರಲ್ಲಿ ಸ್ವಜ್ವತೆ ಕುರಿತು ಅರಿವು ಮೂಡಿಸುವಂತೆ ಸ್ವಭ್ಯಗ್ರಹಿಗಳಿಗೆ ಸೂಚಿಸಲಾಗಿದೆ

ನಿನ್ನೆ ಕಳೆದ ಸಂಜೆಯಿಂದ ಶ್ರೀನಗರ ಮತ್ತು ಕಾಶ್ನೀರ ಕಣಿವೆಯ ಹಲವು ಭಾಗಗಳಲ್ಲಿ ಹಗುರ ಹಿಮಪಾತ ಸುರಿಯುತ್ತಿದೆ ಕಾಶ್ವೀರ ಕಣಿವೆ ಮತ್ತು ರಾಜ್ಯದ ಬೇರೆಡೆ ಪ್ರದೇಶಗಳಲ್ಲಿ ಭಾರಿ ಹಿಮಪಾತ ಸುರಿಯುವ ಮತ್ತು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಪವಾಮಾನ ಇಲಾಖೆ ನಿರೀಕ್ಷಿಸಿತ್ತು ಅನಂತ್ ನಾಗ್ ಕುಲ್ಗಾಮ್ ಬದ್ಗಾಮ್ ಬಾರಮುಲ್ಲಾ ಕುಪ್ವಾರ ಮತ್ತು ಇತರ ಪ್ರದೇಶಗಳಲ್ಲಿ ಹಮಪಾತ ಸುರಿಯುವ ಬಗ್ಗೆ ಕಾಶ್ಮೀರದ ವಿಭಾಗೀಯ ಆಡಳಿತಾಧಿಕಾರಿ ಎಚ್ವರಿಕೆ ರವಾನಿಸಿದ್ದಾರೆ ಓಮಾಚಲ ಪ್ರದೇಶದಲ್ಲೂ ಓಮಪಾತವಾಗುತ್ತಿದೆ ಶೀತಾ ಗಾಳಿ ವಾತಾವರಣ ಕಂಡು ಬಂದಿದೆ ದೆಪಲಿಯಲ್ಲೂ ತೀವ್ರ ಚಳಿಯಿದ್ದು

ಪರಿಯಾಣ ಪಂಜಾಬ್ ಪಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಶೀತ ಗಾಳಿಯ ವಾತಾವರಣ ಕಂಡು ಬಂದಿದೆ

ಇಡ್ಡಿಬ್ ನಗರದಲ್ಲಿರುವ ಬಂಡುಕೋರರನ್ನು ಗುರಿಯಾಗಿಸಿಕೊಂಡು ಈ ಸ್ಪೋಟ ನಡೆಸಲಾಗಿದೆ ಎಂದು ಮಾನವ ಪಕ್ಕುಗಳ ಮೇಲೆ ನಿಗಾ ಇಟ್ಟರುವ ಬಿಟನ್ ಮೂಲದ ಸಿರಿಯಾ ಸ್ಮಾರ್ಟ್ ಸುದ್ವಿ ಸಂಸ್ವೆ ತಿಳಿಸಿದೆ ಮುಂಬೈ ದೆಹಲಿ ಮಾರ್ಗದ ನೂತನ ರಾಜಧಾನಿ ಎಕ್ಸ್ ಪ್ರೆಸ್ ರೈಲಿಗೆ ರೈಲ್ವೆ ಸಚಿವ ಪಿಯೂಶ್ ಗೋಯಲ್ ಇಂದು ಪಸಿರು ನಿಶಾನೆ ತೋರಲಿದ್ದಾರೆ